ಸಚಿವ ಮಹೇಶ್ ಮಾಹಿತಿ ಕರ್ನಾಟಕ ವಿಭಜನೆಗೆ ಬಿಜೆಪಿ ಸಹಮತವಿಲ್ಲ ವಿಧಾನಸಭೆ ವಿಪಕ್ಷ ನಾಯಕ ಬಿ

ಸಮಯದಲ್ಲಿ ಆಧಾರ ಈಗ ವಾರ್ತೆಗಳ ವಿವರ ರೈತರ ಬೆಳೆ ಸಾಲ ಮನ್ನಾ ಕುರಿತು ಒಂದು ವಾರದಲ್ಲಿ ಸರ್ಕಾರಿ ಆದೇಶ ಜಾರಿಯಾಗಲಿದೆ ಎಂದು ಸಹಕಾರಿ ಇಲಾಖೆ ಸಚಿವ ಬಂಡೆಪ್ಪ ಕಾಶಂಪೂರ್ ತಿಳಿಸಿದ್ದಾರೆ ಅವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ಸಾಲ ಮನ್ನಾದ ಹಣ ನೇರವಾಗಿ ರೈತರ ಬ್ಹಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದು ಹೇಳಿದರು ಗ್ರಾಮ ಮಟ್ಟದ ಪ್ರತಿಯೊಂದು ಸಹಕಾರಿ ಸಂಸ್ಥೆ ರೈತರ ಸಾಲ ಮನ್ನಾ ಮಾಹಿತಿ ಪ್ರಕಟಿಸಬೇಕು

ಕೆಲ ದಿನಗಳಲ್ಲಿ ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳಿಗೆ ಇದು ಜಮೆಯಾಗಲಿದೆ ಎಂದು ಅವರು ಮಾಹಿತಿ ನೀಡಿದರು

ಮುಖ್ಯಮಂತ್ರಿ ಸಹ ಮಾತುಕತೆಗೆ ಆಹ್ವಾನ ನೀಡಿದ್ದಾರೆ ಎಂದು ಹೇಳಿದರು ಸರ್ಕಾರ ಅಖಂಡ ಕರ್ನಾಟಕಕ್ಕೆ ಬದ್ಧವಾಗಿರುತ್ತದೆ ಎಂದು ಕಾಶಂಪೂರ್ ಸ್ಪಷ್ಟಪಡಿಸಿದರು

ಅವರು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮಾಂಬಳ್ಳ ಗ್ರಾಮದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಬಳಿಕ ನಮ್ಮ ಶ್ರತಿನಿಧಿಯೊಂದಿಗೆ ಮಾತನಾಡಿ ರಾಜ್ಯ ಸರ್ಕಾರ ವಿದ್ಯಾ ವಿಕಾಸ್ ಯೋಜನೆಯಡಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹಲವು ಮೂಲಭೂತ ಕಾರ್ಯಕ್ರಮಗಳನ್ನು ಹಮ್ನಿಕೊಂಡಿದ್ದು ಸೈಕಲ್ ಶಾಲಾ ಬ್ಞಾಗ್ ಪಕ್ಕ ಪುಸ್ತಕ ಷೂ ಸಾಕ್ಸೆ ಸಮ ವಸ್ತ ಸೇರಿದಂತೆ ಹಲವಾರು ಸೌಲಭ್ವಗಳನ್ನು ವಿತರಿಸುತ್ತಿದೆ ಎಂದು ಹೇಳಿದರು ಜನಪ್ರತಿನಿಧಿಗಳು ತಾವು ಓದಿದ ಸರ್ಕಾರಿ ತಾಲೆಗಳನ್ನು ದತ್ತು ತೆಗೆದುಕೊಂಡು ಉನ್ನತೀಕರಿಸಲು ಪ್ರಯತ್ನಿಸಬೇಕು ಆಗ ಸರ್ಕಾರ ಕನ್ನಡ ಶಾಲೆಗಳನ್ನು ಮುಚ್ಚುವ ಪ್ರಮೇಯವೇ ಬರುವುದಿಲ್ಲ ಎಂದು ವಿಧಾನ ಪರಿಷತ್ನ ಹಂಗಾಮಿ ಸಭಾಪತಿ ಬಸವರಾಜ ಹೊರಟ್ಟ ಅಭಿಪ್ರಾಯಪಟ್ಟದ್ದಾರೆ ಹುಬ್ಬಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಕೆ

ಎಸ್

ಕರ್ನಾಟಕವನ್ನು ವಿಭಜಿಸುವ ಪ್ರಯತ್ನಗಳಿಗೆ ಬಿಜೆಪಿಯ ಸಹಮತವಿಲ್ಲ ಇಡೀ ಕರ್ನಾಟಕ ಒಂದು ಎಂದು ವಿಧಾನಸಭೆಯ ಪ್ರತಿ ಪಕ್ಷದ ನಾಯಕ ಬಿ

ಚುಂಚನಕಟ್ಟೆ ಭರಚುಕ್ಕಿ ಮತ್ತು ಗಗನಚುಕ್ಕಿ ಜಲಪಾತೋತ್ಲವ ಆಚರಿಸುವ ಬಗ್ಗೆ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರವಾಸೋದ್ಯಮ ಖಾತೆ ಸಚಿವ ಸಾ

ಕುಮಾರಸ್ವಾಮಿ ಅವರು ಜಲಪಾತೋತ್ಸವ ಉದ್ವಾಟಿಸುವರು ಎಂದು ಸಚಿವ ಸಾ

ಮಹೇಶ್ ಸಭೆಯ ಬಳಿಕ ಸುದ್ದಿಗಾರರಿಗೆ ಮಾಹಿತಿ ನೀಡಿದರು ಕೇಂದ್ರದ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಜನ ಧನ ಯೋಜನೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬಡ ಕೂಲಿ ಕಾರ್ಮಿಕರಿಗೆ ಸಂಕಷ್ಟ ಸಮಯದಲ್ಲಿ ಆಧಾರವಾಗಿದೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಮತ್ತು ಜೀವನ ಸುರಕ್ಷಾ ಯೋಜನೆ ಅಡಿ ವಿಮಾ ಕಂತು ಪಾವತಿಸಿದ್ದ ಚಿಕ್ಕೊಪ್ಪ ಗ್ರಾಮದ ರಾಮಣ್ಣ

ಕೂಲಿ ಮಾಡಿ ಬದುಕು ಸಾಗಿಸುವ ಬಡ ಕುಟುಂಬಗಳಿಗೆ ಅನ್ನ ಗೆಲ್ಲುವ ಕೈಗಳೇ ಇನ್ನಿಲ್ಲವಾದಾಗ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಮತ್ತು ಜೀವನ್ ಸುರಕ್ಷಾ ಯೋಜನೆ ಅವಲಂಬಿತರಿಗೆ ಆಧಾರವಾಗಿದೆ ಎಂದು ನಮ್ಮ ಕೊಪ್ಪಳ ಶ್ರತಿನಿಧಿ ವರದಿ ಮಾಡಿದ್ದಾರೆ ಆಕಾಶವಾಣಿಯೊಂದಿಗೆ ತಮ್ನ ಅನಿಸಿಕೆ ಹಂಚಿಕೊಂಡ ಚಿಕೊಪ್ಪ ಗ್ರಾಮದ ದೇವಮ್ನ ಅವರು ಮಗ ರಾಮಣ್ಣ ಅನಿರೀಕ್ಷಿತವಾಗಿ ತೀರಿದ ಬಳಿಕ ಮೊಮ್ಹಳ ಜೀವನಕ್ಕೆ ವಿಮೆ ಹಣ ಆಧಾರವಾಗಿದೆ ಎಂದರು ಲಾರಿ ಚಾಲಕರಾಗಿದ್ದ ಮಲಕ ಸಮುದ್ರದ ಗುದ್ನೆಪ್ಪ ಅವರು ಏಕಾಏಕಿ ನಿಧನರಾದಾಗ ಅವರ ಪತ್ನಿ ರೇಣುಕಾ ತುಂಬ ಸಂಕಪ್ಸದಲ್ಲಿ ಸಿಲುಕಿದರು ಆದರೆ ಗುದ್ವೆಪ್ಪ ಮುಂದಾಲೋಚನೆಯಿಂದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಮತ್ತು ಜೀವನ ಸುರಕ್ಷಾ ಯೋಜನೆ ಅಡಿ ಕಂತು ಪಾವತಿಸಿದ ಹಿನ್ನೆಲೆ

ರೇಣುಕಾ ಅವರ ಸಹೋದರ ಆನಂದಕುಮಾರ ಎಲ್ಲರೂ ವಿಮಾ ಕಂತು ಪಾವತಿಸುವಂತೆ ಮನವಿ ಮಾಡಿದ್ದಾರೆ

ಸಂಕಷ್ಟದಲ್ಲಿದ್ದ ಕುಟುಂಬಗಳಗೆ ಅಕಾಲಿಕವಾಗಿ ಹಣ ಸಹಾಯ ಒದಗಿಬಂದಂತಾಗಿದೆ ಎಂದು ಬ್ಯಾಂಕಿನ ಮಿತ್ರ ದೊಡ್ಡಬಸಪ್ಪ ಹಕಾರಿ ತನ್ನ ಅನಿಸಿಕೆ ಹಂಚಿಕೊಂಡಿದ್ದಾರೆ

ಅನೇಕ ವಿಷಯಗಳ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಳ್ಳಲಿದ್ದಾರೆ

ಮನ್ ಕಿ ಬಾತ್ನ ಹಿಂದಿ ಅವತರಣಿಕೆ ನಂತರ ಕನ್ನಡ ಅನುವಾದ ಬಿತ್ತರವಾಗುವುದು

ನಾಕೌಟ್ ಮಾದರಿಯಲ್ಲಿ ನಡೆಯುವ ಈ ಪಂದ್ಯಾವಳಿಯಲ್ಲಿ ವಿಜೇತರಾಗುವ ಟೆನ್ನಿಸ್ ಪಟುಗಳಿಗೆ ಶ್ರೇಯಾಂಕ ದೊರೆಯಲಿದೆ

ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಯ ಉತ್ತರ ಪಕ್ರಿಕೆಯ ಭಾಯಾಪ್ರತಿ ಪಡೆಯಲು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಅವಧಿಯನ್ನು ಸೋಮವಾರದ ವರೆಗೆ ವಿಸ್ತರಿಸಲಾಗಿದೆ

ರೈತರ ಬೆಳೆ ಸಾಲ ಮನ್ನಾ ಒಂದು ವಾರದಲ್ಲಿ ಅಧಿಕೃತ ಆದೇಶ ಸಚಿವ ಬಂಡೆಪ್ಪ ಕಾಶಂಪೂರ್ ಭರವಸೆ

ಕರ್ನಾಟಕ ವಿಭಜನೆಗೆ ಬಿಜೆಪಿ ಸಹಮತವಿಲ್ಲ ವಿಧಾನಸಭೆ ವಿಪಕ್ಷ ನಾಯಕ ಬಿ